ಎಸ್ ಯಡಿಯೂರಪ್ಪ ಸ್ಪಷ್ಟನೆ

ಜಿಲ್ಲಾಡಳತ ನೆರೆ ಸಂತ್ರಸ್ತರ ಸಂಕಪ್ಪಕ್ಷೆ ವಿಳಂಬವಿಲ್ಲದೇ ಸ್ಪಂದಿಸಿ ಪರಿಹಾರ ಒದಗಿಸುವುದನ್ನೇ ದೀಪಾವಳ ಎಂಬ ಕಾಳಜಿಯಿಂದ ಕಾರ್ಲನಿರ್ವಹಿಸುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ

ಮೃತರ ಕುಟುಂಬಗಳಿಗೆ ಹಾಗೂ ಮನೆ ಕಳೆದುಕೊಂಡವರಿಗೆ ಕೂಡಲೇ ಪರಿಹಾರ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು ಶ್ರವಾಹ ಸಂತ್ರಸ್ತರ ರಕ್ಷಣಾ ಕಾರ್ಯ ಚುರುಕುಗೊಳಿಸಿ ಹೆಚ್ಚುವರಿ ನೆರವು ಬೇಕಾದಲ್ಲಿ ಕೂಡಲೇ ಒದಗಿಸಲಾಗುವುದು

ಈ ಕಾಳಜ ಕೇಂದ್ರಗಳಲ್ಲಿ ಅಗತ್ಯ ಮೂಲಸೌಲಭ್ಞಗಳನ್ನು ಒದಗಿಸಬೇಕು ಎಂದು ಸೂಚಿಸಿದರು ಜಿಲ್ಲಾಧಿಕಾರಿಗಳ ಪಿ ಡಿ

ಹೆಚ್ಚುವರಿ ಅನುದಾನದ ಅಗತ್ಯವಿದ್ದಲ್ಲಿ ಸರ್ಕಾರಕ್ಷೆ ಪ್ರಸ್ತಾವನೆ ಸಲ್ಲಿಸಿದರೆ ತಕ್ಷಣ ಬಿಡುಗಡೆ ಮಾಡಲಾಗುವುದು ಎಂದರು ಉತ್ತರ ಕನಾಟಕದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯುಂದಾಗಿ ತೀವ್ರ ನೆರೆ ಪಾವಳಿಯುಂಟಾಗಿರುವ ಜಿಲ್ಲೆಗಳ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯ ಹಿರಿಯಕರಿಯ ಅಧಿಕಾರಿಗಳು ಹಾಗೂ ವೈದ್ಯರಿಗೆ ಇಲಾಖೆಯ ಆಯುಕ್ತ ಪಂಕಜ್ಕುಮಾರ್ ಪಾಂಡೆ ತುರ್ತು ಆದೇಶ ಹೊರಡಿಸಿದ್ದು ಸಮರೋಪಾದಿಯಲ್ಲಿ ನೆರವು ಕಾರ್ಯ ಕೈಗೊಳ್ಳಲು ಸೂಚಿಸಿದ್ದಾರೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಂಕ್ರಾಮಿಕ ರೋಗಗಳು ಪರಡುವ ಸಾಧ್ಯತೆ ಹೆಚ್ಚಿದ್ದು

ಸಾಂತ್ವನ ಕೇಂದ್ರಗಳಿಗೆ ಅವಶ್ಯವಿರುವ ಎಲ್ಲಾ ದಿಷಧ ಮತ್ತು ಸಲಕರಣೆಯನ್ನು ತ್ವರಿತವಾಗಿ ಸಾಗಿಸಲು ಆಯುಕ್ತರು ಸೂಚಿಸಿದ್ದಾರೆ ನೆರೆಯಿಂದ ಹಾನಿಗೆ ಒಳಗಾದವರಿಗೆ ಎನ್ ಡಿ ಆರ್ ಎಫ್ ನಿಯಮಾವಳಗಿಂತ ದುಪ್ಪಟ್ಲು ಪರಿಹಾರವನ್ನು ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತಿದೆ

ಧಾರವಾಡ ಜಿಲ್ಲೆಯ ನೆರೆ ಬಾಧಿತ ಪ್ರದೇಶಗಳಗೆ ನಿನೈ ಭೇಟ ನೀಡಿ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಅಗಸ್ಟ್ನಲ್ಲಿ ಸಂಭವಿಸಿದ ನೆರೆಹಾವಳಿಗೆ ನೀಡಬೇಕಾದ ಪರಿಹಾರವನ್ನು ಮುಂದುವರೆಸಲಾಗುತ್ತಿದೆ ಎಂದರು ಬೆಣ್ಣೆ ಪಳ್ಳ ಮತ್ತು ತುಪ್ಪರಿ ಹಳ್ಳಗಳ ನೆರೆಹಾವಳಿಗೆ ಶಾಪ್ಪತ ಪರಿಹಾರ ನೀಡುವುದಕ್ಕಾಗಿ ವಿಸ್ತತ ಯೋಜನಾ ವರದಿ ತಯಾರಿಸಲಾಗಿದೆ ಮಳೆಗಾಲದಲ್ಲಿ ಪರಿಯುವ ಹೆಚ್ಚನ ನೀರನ್ನು ಸಂಗ್ರಹಿಸಿ ಧಾರವಾಡ ಜಲ್ಲೆಯ ಗ್ರಾಮಗಳಿಗೆ ಕುಡಿಯುವ ನೀರಿನ್ನು ಪೂರೈಸಲಾಗುವುದು ಎಂದು ಹೇಳದರು ಬೆಳಗಾವಿ ಜಿಲ್ಲೆಯ ಖಾನಾಪೂರ ಸವದತ್ತಿ ರಾಮದುರ್ಗ ಸೇರಿದಂತೆ ಇತರೆಡೆ ಮಳೆ ಮುಂದುವರೆದಿದ್ದು ಅನೇಕಕಡೆ ರಸ್ತೆ ಸಂಪರ್ಕ ಕಡಿತಗೊಂಡು ತೀವ್ರ ತೊಂದರೆಯುಂಟಾಗಿದೆ

ನಿನ್ನೆ ಸಂಜೆ ಸುರಿದ ಮಳೆಯುಂದಾಗಿ ಪ್ರಸಿದ್ದ ಯಾತ್ರಾ ಸ್ಥಳ ಸವದತ್ತಿ ಎಲ್ಲಮ್ನನ ಗುಡ್ಡಕ್ಕೆ ಸಂಪರ್ಕಿಸುವ ರಸ್ತೆ ಬಂದ್ ಆಗಿ ಸಂಚಾರಕ್ಕೆ ತೀವ್ರ ತೊಂದರೆಯುಂಟಾಗಿತ್ತು ಈ ಮಧ್ಯೆ ನಿರಂತರ ಮಳೆಯಿಂದಾಗಿ ಗೋಕಾಕ ಮಲ್ಲಿಕಾರ್ಜುನ ಬೆಟ್ಟದಲ್ಲಿ ಭಾರೀ ಗಾತ್ರದ ಬಂಡೆಕುಸಿತ ಉಂಟಾಗಿದ್ದು ಬೆಟ್ಟದ ಪಾತ್ರದಲ್ಲಿ ವಾಸಿಸುತ್ತಿರುವ ಸುಮಾರು ಒಂದನೂರಕ್ಕೂ ಹೆಚ್ಚು ಕುಟುಂಬಗಳು ಆತಂಕದಲ್ಲಿವೆ ಬೆಟ್ಟದ ತಳಭಾಗದಲ್ಲಿ ವಾಸಿಸುತ್ತಿರುವ ಕುಟುಂಬಗಳ ಸ್ಥಳಾಂತರಕ್ಕೆ ಸೂಚನೆ ನೀಡಲಾಗಿದೆ ಎಂದು ನಮ್ನ ಜಿಲ್ಲಾ ಪ್ರತಿನಿಧಿ ವರದಿ ತಿಳಿಸಿದೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಮುಂದುವರಿದಿದ್ದು ಉಭಯ ನದಿಗಳಲ್ಲಿ ಪ್ರವಾಹ ಉಲ್ಲಣಗೊಂಡಿದೆ

ನದಿ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ದೇವದುರ್ಗ ತಾಲೂಕಿನ ಹೂವಿನಹೆಡಗಿ ಸೇತುವೆ ಮೇಲೆ ಸಂಚಾರ ಸ್ವಗಿತಗೊಳಿಸಲಾಗಿದ್ದು ಗುರ್ಜಾಪುರ ಸೇತುವೆ ಮೇಲೆ ಸಹ ಜನಸಂಚಾರ ಮಾಡದಂತೆ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಜಿಲ್ಲಾಡಳಿತದ ಕೋರಿಕೆ ಮೇರೆಗೆ ಎನ್ಡಿಆರ್ಎಫ್

ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಸಚಿವ ಸಂಪುಟ ಸಭೆಯ ನಿರ್ಣಯಗಳ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಗೋಧಿ ದ್ದಿದಳ ಧಾನ್ಯ ವನಸ್ಪತಿ ಮತ್ತು ಎಣ್ಣೆ ಬೀಜಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವಾಗಲಿದೆ ಎಂದರು

ಇದರಿಂದ ರೈತರ ಆರ್ಥಿಕ ಆದಾಯ ಹೆಚ್ಚಲಿದ್ದು ಅವರ ಉಳಿತಾಯ ಮತ್ತು ಖರೀದಿ ಸಾಮರ್ಥ್ಯವೂ ಏರಿಕೆಯಾಗಲಿದೆ ಎಂದು ತಿಳಿಸಿದರು ಇದಲ್ಲದೇ ಪೆಟ್ರೋಲ್ ಡೀಸೆಲ್ ಸಿಎನ್ಜಿ ಎಲೆಕ್ಸಿಕ್ ಬ್ಯಾಟರಿ ಸೇರಿದಂತೆ ಸಂಚಾರ ಇಂಧನ ಮಾರಾಟವನ್ನು ಚಿಲ್ಲರೆ ವಲಯಕ್ಷೆ ವಿಸ್ತರಿಸಲಾಗಿದೆ ಈವರೆಗೆ ಕೇವಲ ತೈಲ ಸಂಸ್ಕರಣಾ ಫಟಕ ಇದ್ದವರು ಮಾತ್ರ ಇಂಧನ ಬಂಕ್ಗಳನ್ನು ಆರಂಭಿಸಲು ಅವಕಾಶವಿತ್ತು ಇದೀಗ ಚಿಲ್ಲರೆ ವಲಯದಲ್ಲಿ ಯಾರೂ ಬೇಕಾದರೂ ಬಂಕ್ ಸ್ಥಾಪಿಸಬಹುದಾಗಿದೆ ಇದರಿಂದ ಗ್ರಾಹಕರಿಗೆ ಆಯ್ಕೆ ಹೆಚ್ಚಲಿದ್ದು ಈ ವಲಯದಲ್ಲಿ ಹೂಡಿಕೆ ಪರಿದು ಬರಲಿದೆ ಅಲ್ಲದೇ ಉದ್ಯೋಗಾವಕಾಶವೂ ಹೆಚ್ಚಲಿದೆ ಎಂದು ಅವರು ತಿಳಿಸಿದರು ಬಿಎಸ್ಎನ್ಎಲ್ ಸಂಸ್ಥೆಯನ್ನು ಮುಚ್ಚಲಾಗುತ್ತದೆ ಎಂಬ ವದಂತಿ ಸತ್ಯಕ್ಷೆ ದೂರವಾಗಿದ್ದು ಈ ಸಂಸ್ಥೆಯ ಪರಭಾರೆ ಅಥವಾ ಬಂಡವಾಳ ವಾಪಸಾತಿ ಅಥವಾ ಮಾರಾಟದ ಪ್ರಶ್ನೆಯೇ ಇಲ್ಲ ಬದಲಿಗೆ ಇವುಗಳನ್ನು ಸ್ಪರ್ಧಾತ್ಮಕ ಮತ್ತು ವೃತ್ತಿಪರತೆಯಿಂದ ಬಲಪಡಿಸಲಾಗುವುದು ಎಂದರು

ದೆಹಲಿ ಮತ್ತು ಮುಂಬೈನಲ್ಲಿ ಸೀಮಿತವಾಗಿರುವ ಎಂಟಿಎನ್ಎಲ್ನ್ನು ಬಿಎಸ್ಎನ್ಎಲ್ನಲ್ಲಿ ವಿಲೀನಗೊಳಿಸಲಾಗುವುದು

ಇದಲ್ಲದೇ ಬಿಎಸ್ಎನ್ಎಲ್ ಸಿಬ್ಲಂದಿಗೆ ಅತ್ಯಾಕರ್ಷಕ ಸ್ವಯಂ ನಿವೃತ್ತಿ ಯೋಜನೆ ವಿಆರ್ಎಸ್ ಜಾರಿಗೊಳಿಸಲಾಗುವುದು ಎಂದು ಸಚಿವರು ವಿವರ ನೀಡಿದರು ಪ್ರಾದೇಶಿಕ ಆರ್ಥಿಕ ವ್ಯವಸ್ನೆಯಡಿ ನಡೆಯಲಿರುವ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಕೃಷಿ ಕ್ಷೇತ್ರಕ್ಕೆ ಮಾರಕವಾಗಲಿದೆ ಎಂದು ವಿಧಾನ ಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು ಕೇಂದ್ರದ ಈ ನಿರ್ಧಾರ ರೈತರ ಪಾಲಿನ ಮರಣ ಶಾಸನ ಎಂದಿದ್ದಾರೆ

ನ್ಯೂಜಲೆಂಡ್ ಆಸ್ವೇಲಿಯಾದಂತಹ ದೇಶಗಳಿಂದ ಅಗ್ಗದ ದರದ ಹಾಲು ಆಮದಿಗೆ ಅವಕಾಶ ನೀಡುವ ಆರ್

ಇ ಪಿ ನಮ್ಮ ರೈತರನ್ನು ಬೀದಿ ಪಾಲು ಮಾಡಲಿದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಎಫ್

ಎ ವಿರೋಧಿಸಲು ಕರೆ ನೀಡಿರುವುದನ್ನು ಸ್ವಾಗತಿಸುವುದಾಗಿ ಹೇಳಿದ್ದು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನೂ ಬಿಜೆಪಿ ಸರ್ಕಾರದ ರೈತ ವಿರೋಧಿ ಒಪ್ಪಂದದ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ಪಕ್ಷದ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿ ಹೈಕೋರ್ಟ್ ಜಾಮೀನು ನೀಡಿದೆ

ರಾಣಿ ಚನ್ನಮ್ನ ಒಂದು ಜಾತಿ ಸಮುದಾಯಕ್ಕೆ ಸೀಮಿತವಾಗಬಾರದು ಬ್ರಿಟೀಷರ ವಿರುದ್ದ ಹೋರಾಟದ ಕಪಕೆ ಮೊಳಗಿಸಿದ ಚನ್ನಮ್ಮ ಇಡೀ ದೇಶಕ್ಕೆ ಹೆಮ್ಮೆಯಾಗಿದ್ದಾರೆ ಚನ್ನಮ್ಮನ ಹೆಸರು ಶಾಶ್ವತವಾಗಿಸುವ ನಿಟ್ಟನಲ್ಲಿ ಸರ್ಕಾರದಿಂದ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ಉಪ ಮುಖ್ಯಮಂತ್ರಿ ಲಕ್ಷ್ಣಣ ಸವದಿ ಭರವಸೆ ನೀಡಿದ್ದಾರೆ ಚನ್ನಮ್ನನ ಕಿತ್ತೂರಿನ ಕೋಟೆ ಆವರಣದಲ್ಲಿ ಆಯೋಜಿಸಲಾಗಿರುವ ಮೂರು ದಿನಗಳ ಚನ್ನಮ್ನ ಕಿತ್ತೂರು ಉತ್ಸವವನ್ನು ನೆರೆಸಂತ್ರಸ್ತರಿಗೆ ಸೂರು ಒದಗಿಸುವ ಭರವಸೆಯೊಂದಿಗೆ ವೇದಿಕೆಯಲ್ಲಿಯೇ ಸಾಂಕೇತಿಕವಾಗಿ ಮನೆಯನ್ನು ನಿರ್ಮಿಸುವ ಮೂಲಕ ಅವರು ಉದ್ವಾಟಿಸಿದರು

ಚುಟುಕು ಸುದ್ದಿ ಥ್ಲಾಕರೆ ಸಮಾಧಿ ಸೇರಿದಂತೆ ಧಾರವಾಡ ಜಿಲ್ಲೆಯಲ್ಲಿ ಸಂರಕ್ಷಣೆಯ ಅಗತ್ಯವಿರುವ ಸಮಗ್ರ ಪಾರಂಪರಿಕ ಸ್ವಳಗಳ ಅಭಿವೃದ್ದಿಗೆ ಯೋಜನೆ ಮತ್ತು ಅಂದಾಜು ವೆಚ್ಚದ ಪ್ರಸ್ತಾವನೆ ಸಲ್ಲಿಸುವಂತೆ ಪ್ರವಾಸೋದ್ಯಮ ಖಾತೆ ಸಚಿವ ಸಿ ಟಿ